ಸುರೇಶ್ಕುಮಾರ್

ಈ ಬಾರಿ ವರ್ಚುವಲ್ ಮೂಲಕ ಉತ್ತವ ಆಯೋಜಿಸಲಾಗಿದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಅನೇಕ ಕವಿಗಳು ಕಲಾವಿದರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ

ದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕ್ವಡಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮಂಡಿ ವ್ಯವಸ್ಥೆಯ ಹಿಡಿತದಿಂದ ರೈತರಿಗೆ ಮುಕ್ತಿ ದೊರಕಿಸಲು ಸರ್ಕಾರ ಬಯಸಿದೆ ಇದೇ ಕಾರಣಕ್ಕಾಗಿ ರೈತರು ತಮ್ಮ ಉತ್ಪನ್ನಗಳನ್ನು ಮಂದಿ ಹೊರಗೆ ಎಲ್ಲಿ ಬೇಕಾದರೂ ಯಾರಿಗೆ ಬೇಕಾದರೂ ತಮಗೆ ಇಷ್ಪ ಬಂದ ದರಕ್ಕೆ ಮಾರಾಟ ಮಾದಲು ಅವಕಾಶ ಕಲ್ಲಿಸಲಾಗಿದೆ ಎಂದರು ಕ್ಪಡಿ ಕಾಯ್ದೆಗಳಲ್ಲಿನ ಅಂಶಗಳ ಬಗ್ಗೆ ರೈತರು ವ್ಯಕ್ತಪಡಿಸಿರುವ ಆಕ್ಷೇಪಗಳ ಕುರಿತು ಮುಕ್ತ ಮನಸ್ಪಿನಿಂದ ಚರ್ಚಿಸಲು ಸರ್ಕಾರ ಸಿದ್ದವಿದೆ ಎಪಿಎಂಸಿಗಳು ಅಥವಾ ಕನಿಷ್ಠ ಬೆಂಬಲ ಬೆಲೆ ವಿಚಾರದಲ್ಲಿ ಕೃಷಿ ಕಾಯ್ಸೆಗಳು ಯಾವುದೇ ರೀತಿಯಲ್ಲೂ ತೊಂದರೆ ಉಂಟು ಮಾಡುವುದಿಲ್ಲ ಎಂಬುದನ್ನು ವಿವರಿಸಲು ಸರ್ಕಾರ ಪ್ರಯತ್ತಿಸಿದೆ ಎಂದು ಸಚಿವರು ತಿಳಿಸಿದರು ಕಾಯ್ದೆಗಳಲ್ಲಿ ಕೆಲವು ಬದಲಾವಣೆ ತರುವ ಸಂಬಂಧ ಪ್ರಸ್ತಾವನೆಗಳ ಕರಡನ್ನು ರೈತ ಮುಖಂಡರಿಗೆ ಕಳುಹಿಸಿಕೊಟ್ಟರೂ ಅದನ್ನು ತಿರಸ್ಕರಿಸಲಾಗಿದೆ ರೈತರಲ್ಲಿನ ಕಳವಳ ನಿವಾರಿಸಲು ಕ್ವೆಗೊಳ್ಳಬೇಕಾದ ಕ್ರಮಗಳು ಏನೆಂಬುದನ್ನು ಸಲಹೆ ರೂಪದಲ್ಲಿ ನೀಡುವಂತೆ ರೈತ ಮುಖಂಡರನ್ನು ಕೋರಲಾಗಿದೆ ಆದರೆ ಕ್ಪಡಿ ಕಾಯ್ದೆಗಳನ್ನು ಹಿಂಪಡೆಯಬೇಕೆಂಬ ಒತ್ತಾಯಕ್ಕೆ ಅವರು ಕಟ್ಟು ಬಿದ್ದಿದ್ದಾರೆ ಎಂದು ನರೇಂದ್ರಸಿಂಗ್ ತೋಮರ್ ಹೇಳಿದರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತನಾದಿ ಕ್ವಡಿ ಕಾಯ್ಲೆಗಳು ಎಪಿಎಂಸಿಗಳ ಕಾರ್ಯವೈಖರಿ ಮೇಲೆ ಯಾವುದೇ ರೀತಿಯಲ್ಲೂ ಪರಿಣಾಮ ಬೀರುವುದಿಲ್ಲ ಮಂಡಿ ವ್ಯವಸ್ಥೆ ಯಥಾವತ್ತಾಗಿ ಮುಂದುವರೆಯಲಿದೆ ಎಂದು ಸ್ವಷ್ವಪಡಿಸಿದ್ದಾರೆ ಮಾರುಕಟ್ಟೆಯಲ್ಲಿ ರೈತರ ಉತ್ವನ್ನಗಳಿಗೆ ದರ ಕುಸಿದಾಗ ಸರ್ಕಾರ ಮಧ್ಯ ಪ್ರವೇಶಿಸಿ ಕನಿಷ್ಠ ಬೆಂಬಲ ಬೆಲೆ ಮೂಲಕ ಖರೀದಿಸುವ ವ್ಯವಸ್ಥೆ ಅಭಾದಿತವಾಗಿ ಮುಂದುವರಿಯಲಿದೆ ಎಂದು ಅವರು ಹೇಳಿದರು ಜಾಗತಿಕ ಸಾಂಕ್ರಾಮಿಕ ವಿರುದ್ದದ ಹೋರಾಟದಲ್ಲಿ ಭಾರತ ಮತ್ತೊಂದು ಮಹತ್ಸದ ಮೈಲಿಗಲ್ಲು ಸಾಧಿಸಿದೆ

ಶೃಂಗೇರಿ ಪುರೋಹಿತರಿಂದ ಪೂಜೆ ಮತ್ತು ಸರ್ವಧರ್ಮ ಗುರುಗಳ ಪ್ರಾರ್ಥನೆಯೊಂದಿಗೆ ಶಂಕುಸ್ದಾಪನೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ನಾರಾಯಣ್ ಸಿಂಗ್ ಕೇಂದ್ರ ಸಚಿವರಾದ ಅಮಿತ್ ಶಾ ಪ್ರಲ್ವಾದ್ ಜೋಶಿ ರಾಜನಾಥ್ ಸಿಂಗ್ ರವಿಶಂಕರ್ ಪ್ರಸಾದ್ ಹರ್ದೀಪ್ ಸಿಂಗ್ ಪುರಿ ಮತ್ತಿತರ ಗಣ್ಯರು ಉಪಸ್ತಿತರಿದ್ದರು ಕರ್ನಾಟಕದ ರಾಜ್ಯಪಾಲ ವಜೂಭಾಯಿ ವಾಲಾ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವರ್ಚುವಲ್ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಸ್ವಾವಲಂಬಿ ಭಾರತದ ಸ್ಬಷ್ಡಿಗೆ ನೂತನ ಕಟ್ವದ ಸಾಕ್ಷಿಯಾಗಲಿದೆ ಎಂದು ಹೇಳಿದರು ನೂತನ ಸಂಸತ್ ಭವನದ ನಿರ್ಮಾಣಕ್ಕೆ ಶಂಕು ಸ್ನಾಪನೆ ನೇರವೇರಿಸಿರುವುದು ಭಾರತದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮೈಲಿಗಲ್ಲು ಆಗಿದೆ ಭಾರತೀಯರು ನಿರ್ಮಿಸುತ್ತಿರುವ ಈ ಕಟ್ಡದ ಭಾರತೀಯತೆಯ ಚಿಂತನೆಯನ್ನು ಪ್ರತಿಪಾದಿಸಲಿದೆ ಎಂದರು ಲೋಕಸಭಾ ಸ್ಸೀಕರ್ ಓಂ ಬಿರ್ಲಾ ಈಗಿರುವ ಸಂಸತ್ ಭವನದ ಕಟ್ಟಡವನ್ನು ವಿಸ್ತರಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ನೂತನ ಸಂಸತ್ ಭವನವನ್ನು ನಿರ್ಮಿಸುವುದು ಅನಿವಾರ್ಯವಾಗಿದೆ ಮುಂಬರುವ ವರ್ಷಗಳಲ್ಲಿ ಸಂವಿಧಾನಾತ್ಮಕ ಕರ್ತವ್ಯಗಳನ್ನು ಯಶಸ್ವಿಯಾಗಿ ನಿಭಾಯಿಸಲು ಇದು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಆತ್ಮನಿರ್ಭರ್ ಭಾರತ ನಿರ್ಮಾಣದ ಪ್ರಮುಖ ಭಾಗವಾಗಿ ಈ ನೂತನ ಕಟ್ಟದ ನಿರ್ಮಾಣವಾಗಲಿದೆ

ಸ್ಲಾತಂತ್ರ್ ನಂತರ ಇದೇ ಮೊದಲ ಬಾರಿಗೆ ಜನರ ಸಂಸತ್ ಭವನ ನಿರ್ಮಾಣಕ್ಕೆ ಉತ್ತಮ ಅವಕಾಶ ಸೃಷ್ಟಿಯಾಗಿದೆ ನವಭಾರತ ನಿರ್ಮಾಣದ ಅಗತ್ಯಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಸಂಸತ್ತಿನ ಹೊಸ ಕಟ್ವದ ನಿರ್ಮಾಣವಾಗಲಿದೆ

ಹರೀಶ್ ಪೂಂಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಶೈಕ್ಷಣಿಕ ವರ್ಷ ಪ್ರಾರಂಭವಾದಾಗ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತದೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನೇಮಕ ಮಾಡಿಕೊಳ್ಳಲಾದ ಅತಿಥಿ ಉಪನ್ಯಾಸಕರಿಗೆ ವೇತನ ಪಾವತಿಸಲಾಗಿದೆ ಎಂದು ಸಚಿವರು ತಿಳಿಸಿದರು ಇದಕ್ಕೂ ಮುನ್ನ ಮಾತನಾಡಿದ ಹರೀಶ್ ಪೂಂಜಾ ಕಳೆದ ಜುಲ್ವೆನಿಂದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗಿದ್ದು ಅತಿಥಿ ಉಪನ್ಯಾಸಕರಿಗೆ ವೇತನವಿಲ್ಲದೆ ಸಂಕಷ್ವಕ್ಕೆ ಒಳಗಾಗಿದ್ದಾರೆ ಪದವಿ ಕಾಲೇಜುಗಳ ಉಪನ್ನಾಸಕರಿಗೆ ನೀಡುತ್ತಿರುವಂತೆ ಪದವಿಪೂರ್ವ ಕಾಲೇಜಿನ ಅತಿಥಿ ಉಪನ್ಯಾಸಕರಿಗೂ ವೇತನ ನೀಡಬೇಕೆಂದು ಮನವಿ ಮಾಡಿದರು

ಸ್ಟೆಬರ್ ಭದ್ರತೆ ಮತ್ತು ಸೇನಾ ಔಷಧಗಳು ಇಂದು ನಮ್ಮ ಮುಂದಿರುವ ಪ್ರಮುಖ ಸವಾಲುಗಳಾಗಿವೆ ಎಂದು ರಾಜನಾಥ್ ಸಿಂಗ್ ಅವರು ತಿಳಿಸಿದರು ಎಡಿಎಂಎಂ ಪ್ಲಸ್ ದೇಶಗಳಿಗೆ ಆಸಿಯಾನ್ ನೇರ ಸಂವಹನ ಮೂಲಸೌಕರ್ಯ ವಿಸ್ತರಣೆಗಾಗಿ ಕ್ರಮ ತೆಗೆದುಕೊಂಡಿರುವುದು ಸ್ವಾಗತಾರ್ಹ ಎಂದು ಅವರು ಹೇಳಿದ್ದಾರೆ

ಬಿಹಾರದ ಸೋನ್ ನದಿಯ ಮೇಲೆ ಒಂದೂವರೆ ಕಿಲೋಮೀಟರ್ ಉದ್ದದ ಮೂರು ಮಾರ್ಗದ ಕೊಯ್ಲ್ವರ್ ಸೇತುವೆಯನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಇಲಾಖೆ ಸಚಿವ ನಿತಿನ್ ಗದ್ದ ರಿ ನಿನ್ನೆ ವಿಡಿಯೋ ಕಾನ್ವರೆನ್ಸಿಂಗ್ ಮೂಲಕ ಉದ್ಘಾಟಿಸಿದರು